ಪ್ರತಿಯೊಂದು ವಲಯದಲ್ಲಿರುವ ಬಡಜನರ ಕುಂದು ಕೊರತೆ ನೀಗಿಸುವ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿ ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆಯಡಿ ಮದ್ಯ ಪ್ರದೇಶದ ಒಂದು ಲಕ್ಷ ಬೀದಿ ವ್ಯಾಪಾರಿಗಳೊಂದಿಗೆ ವಿಡಿಯೋ ಸಂವಾದದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸ್ವನಿಧಿ ಯೋಜನೆ ಬೀದಿ ವ್ಯಾಪಾರಿಗಳಲ್ಲಿ ಸುಲಭವಾಗಿ ದುಡಿಯುವ ಬಂಡವಾಳದೊಂದಿಗೆ ಕೆಲಸ ಮಾಡಲು ಸಹಕಾರಿಯಾಗಿದೆ ಇದೇ ಮೊದಲ ಬಾರಿಗೆ ಬೀದಿ ಬದಿಯ ಲಕ್ಷಾಂತರ ವ್ಯಾಪಾರಿಗಳನ್ನು ಯೋಜನೆಯಡಿ ಬೆಸೆಯಲಾಗಿದೆ ಯೋಜನೆಯಡಿ ಶೇ

ಬೀದಿ ವ್ಯಾಪಾರಿಗಳಿಗೂ ಅನ್ಲೈನ್ ಡಿಜಿಟಲ್ ಸೌಲಭ್ಯವನ್ನು ಒದಗಿಸಲಾಗುವುದು ಎಂದು ಪ್ರಕಟಿಸಿದ ಅವರುಇದೊಂದು ಹೊಸ ಅಧ್ಯಾಯ ಬ್ಯಾಂಕ್ಗಳು ಮತ್ತು ಡಿಜಿಟಲ್ ಪಾವತಿದಾರ ಸೌಲಭ್ಯಗಳ ಸಹಭಾಗಿತ್ವವನ್ನು ಬೀದಿ ವ್ಯಾಪಾರಿಗಳಿಗೂ ಕಲ್ಪಿಸಲಾಗುವುದು ಬ್ಯಾಂಕ್ ಅಥವಾ ಡಿಜಿಟಲ್ ಪಾವತಿ ಸಂಸ್ಥೆಯ ಪ್ರತಿನಿಧಿಗಳು ನೀವಿರುವಲ್ಲಿಗೆ ಬರಲಿದ್ದು ಕಾರ್ಟ್ ಅಥವಾ ಕ್ಯೂ ಆರ್ ಕೋಡ್ ನೀಡಲಿದ್ದಾರೆ ಎಂದು ಅವರು ಹೇಳಿದರು ಬದ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮ ಹಾಕಿಕೊಂಡಿದೆ ನಗರ ಪ್ರದೇಶದಲ್ಲಿ ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಬಾಡಿಗೆ ಆಧಾರದ ಮೇಲೆ ಸೌಲಭ್ಯ ಒದಗಿಸಲಾಗುವುದು ಒಂದು ದೇಶ ಒಂದು ಪಡಿತರ ಯೋಜನೆಯಿಂದಾಗಿ ದೇಶದ ಯಾವುದೇ ನಾಗರಿಕ ಎಲ್ಲಿ ಬೇಕಾದರೂ ಪಡಿತರ ಧಾನ್ಯ ಪಡೆಯಬಹುದಾಗಿದೆ ಎಂದರು

ಬೀದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಿರುವ ಪಿಎಂ ಸ್ವನಿಧಿ ಕಾರ್ಯಕ್ರಮದ ಬಗ್ಗೆ ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ಮೆಚ್ಚುಗೆ ವ್ಯಕ್ತಪದಿಸಿದ್ದಾರೆ ಈ ಸಂಬಂಧ ಸರಣಿ ಟ್ಷೀಟ್ ಮಾಡಿರುವ ಅವರು ದೇಶದ ಪ್ರತಿಯೊಬ್ಬರಿಗೆ ಅಭಿವೃದ್ದಿ ಕೆಲಸಗಳು ದೊರಕಬೇಕು ಎನ್ನುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸಾಗಿದೆ ಹೀಗಾಗಿ ಎಲ್ಲಾ ವರ್ಗಗಳ ಕಲ್ಲಾಣಕ್ನಾಗಿ ಬದ್ದರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಪಿಎಂ ಸ್ವನಿಧಿ ಯೋಜನೆ ಬೀದಿ ವ್ಯಾಪಾರಿಗಳ ಸಬಲೀಕರಣಕ್ಕೆ ಪೂರಕವಾಗಿದ್ದು ಅವರನ್ನು ಬಡತನದಿಂದ ಮೇಲೆತ್ತಲು ನೆರವಾಗಲಿದೆ ಎಂದು ತಿಳಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳಿ ಪ್ರಧಾನಮಂತ್ರಿ ಮತ್ಸ್ನ ಸಂಪದ ಯೋಜನೆ ದಿಜಿಟಲ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಇದೇ ವೇಳಿ ಇ ಗೋಪಾಲ ಆಪ್ಗೂ ಕೂಡಾ ಚಾಲನೆ ನೀಡಲಿದ್ದು ಈ ಆಪ್ ಮೂಲಕ ರೈತರಿಗೆ ನೇರವಾಗಿ ಸೌಲಭ್ಯ ಒದಗಿಸುವ ಅವಕಾಶ ಕಲ್ಪಿಸಲಾಗಿದೆ ಮತ್ಪ್ಪ ಸಂಪದ ಯೋಜನೆಯ ಡಿಜಿಟಲ್ ಕಾರ್ಯಕ್ರಮದ ವೇಳೆ ಬಿಹಾರದ ಮೀನುಗಾರರು ಪಶುಸಂಗೋಪನೆ ವಲಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಕ್ಕೂ ಚಾಲನೆ ನೀಡಲಿದ್ದಾರೆ

ಸಂಪದ ಯೋಜನೆ ಪ್ರಮುಖ ಕಾರ್ಯಕ್ರಮವಾಗಿದ್ದು ದೇಶಾದ್ಯಂತ ಮೀನುಗಾರ ವಲಯದ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ

ಮೀನುಗಾರಿಕೆ ವಲಯದಲ್ಲಿ ಇದುವರೆಗಿನ ಅತೀ ಹೆಚ್ಚಿನ ಹೂಡಿಕೆ ಇದಾಗಿದೆ

ಇದೇ ವೇಳೆ ಪ್ರಧಾನಮಂತ್ರಿಗಳು ಹಲವು ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ

ನೀತಿ ಆಯೋಗ ಆಯೋಜಿಸಿದ್ದ ಆತ್ಮ ನಿರ್ಭರ ಭಾರತ ಆರ್ಮೆಜ್ ನವಭಾರತದ ಸವಾಲುಗಳು ಕುರಿತ ವರ್ಚುವೆಲ್ ಸಭೆಯಲ್ಲಿ ಮಾತನಾಡಿದ ಅವರು ಎಂಎಸ್ಎಂಇ ವಲಯದಲ್ಲಿ ಐದು ಕೋಟಿ ಹೆಚ್ಚುವರಿ ಉದ್ಯೋಗ ಸೃಷ್ಠಿಸುವ ಗುರಿ ಹೊಂದಲಾಗಿದೆ

ಅತ್ಮನಿರ್ಭರ್ ಭಾರತ್ ಯೋಜನೆಯದಿ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ

ಈ ವೇಳೆ ಮಾತನಾಡಿದ ರಮೇಶ್ ಪೋಖ್ರಿಯಾಲ್ ನಿಶಾಂಖ್ ಶಿಕ್ಷಣದ ಮೂಲ ತಳಪಾಯ ಶಿಕ್ಷಕರು ಶಿಕ್ಷಕ ವೃತ್ತಿ ಸಮಾಜದಲ್ಲಿ ಅತ್ಯಂತ ಗೌರವಯುತವಾದ ಹುದ್ದೆಯಾಗಿದೆ ಅದನ್ನು ಅರಿತು ಕೆಲಸ ಮಾಡಿ ಎಂದು ಹೇಳಿದರು

ದೇಶದ ಎರಡನೇ ಹಾಗೂ ದಕ್ಷಿಣ ಭಾರತದ ಮೊದಲ ಕಿಸಾನ್ ರೈಲಿಗೆ ಇಂದು ಬೆಳಿಗ್ಗೆ ಹಸಿರು ನಿಶಾನೆ ತೋರಲಾಯಿತು ಆಂಧ್ರಪ್ರದೇಶದ ಅನಂತಪುರಂನಿಂದ ದೆಹಲಿಯ ಆದರ್ಶನಗರ ರೈಲು ನಿಲ್ದಾಣದವರೆಗೂ ಹೊರಟ ರೈಲಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗದಿ ಅಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆದ್ದಿ ವಿಡಿಯೋ ಲಿಂಕ್ ಮೂಲಕ ಚಾಲನೆ ನೀಡಿದರು

ಕೃಷಿ ಉತ್ಪನ್ನಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸುವ ಉದ್ದೇಶದಿಂದ ಕಳೆದ ಮುಂಗಡ ಪತ್ರದಲ್ಲಿ ಕಿಸಾನ್ ರೈಲು ಆರಂಭದ ಬಗ್ಗೆ ಪ್ರಕಟಿಸಲಾಗಿತ್ತು ಎಂದು ಹೇಳಿದ ಅವರು ಸರ್ಕಾರ ಶೀಫ್ರದಲ್ಲೇ ಕಿಸಾನ್ ಉಡಾನ್ ಕಾರ್ಯಕ್ರಮವನ್ನು ಜಾರಿಗೆ ತರಲಿದ್ದು ಇದರಿಂದ ತೋಟಗಾರಿಕಾ ವಲಯಕ್ಕೆ ಮತ್ತಷ್ಟು ಉತ್ತೇಜನ ಸಿಗಲಿದೆ ಎಂದರು ರೈಲ್ವೆ ಸಚಿವ ಸುರೇಶ್ ಅಂಗಡಿ ರೈತರ ಆದಾಯ ಹೆಚ್ಚಳ ಮಾದುವ ಹಿನ್ನೆಲೆಯಲ್ಲಿ ರೈಲ್ಲೆ ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡಲಿದೆ ರೈತರ ಉತ್ವನ್ನಗಳಿಗೆ ಸೂಕ್ತ ಬೆಲೆ ಸಿಗಲಿದೆ ಎಂದು ಅವರು ತಿಳಿಸಿದ್ದಾರೆ ಶಾಲಾ ಮಕ್ಕಳ ಆನ್ಲೈನ್ ತರಗತಿಗಳಿಗೆ ನಿಷೇಧ ಹೇರಲು ಮದ್ರಾಸ್ ಹೈಕೋರ್ಟ್ ನಿರಾಕರಿಸಿದೆ ಆನ್ಲ್ಟೆನ್ ತರಗತಿ ಕುರಿತು ಸಲ್ಲಿಕೆಯಾಗಿದ್ದ ಹಲವು ಸಾರ್ವಜನಿಕ ಹಿತಾಸಕ್ತಿಗಳ ಅರ್ಜಿಗಳ ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ಎಲ್ಲ ಅರ್ಜಿಗಳನ್ನು ತಿರಸ್ಕರಿಸಿದೆ ಹೊಸ ಮಾರ್ಗಸೂಚಿ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳನ್ತು ನಡೆಸಬಹುದಾಗಿದೆ ಹೀಗಾಗಿ ಶಾಲೆಗಳು ಆಗಿಂದಾಗ್ಗೆ ಪೋಷಕರ ಜೊತೆ ಸಂವಾದ ನಡೆಸಿ ಮಾಹಿತಿಯನ್ನು ನೀಡಬೇಕು ಎಂದು ಹೇಳಿದೆ ಭಾರತ ಫ್ರಾನ್ಸ್ ಆಸ್ಟೇಲಿಯಾ ನಡುವೆ ತ್ರಿಪಕ್ಷೀಯ ವರ್ಚುವೆಲ್ ಸಂವಾದ ಇಂದು ನಡೆಯಿತು ಸಭೆಯ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರೀಂಗ್ಲಾ ಯೂರೋಪ್ನ ಫ್ರೆಂಚ್ ಸಚಿವಾಲಯದ ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ಫ್ರಾಂಕೋಸ್ ಡೆಲೆಟ್ರೇ ಆಸ್ಟ್ರೇಲಿಯಾದ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಫ್ರಾನ್ಸ್ ಅಡಂಸನ್ ನೇತೃತ್ವ ವಹಿಸಿದ್ದರು ತ್ರಿಪಕ್ಷೀಯ ಸಂವಾದದಲ್ಲಿ ಇಂದೋ ಫೆಸಿಪಿಕ್ ವಲಯದ ಸಹಕಾರ ಸಹಭಾಗೀತ್ವ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ವಿದೇಶಾಂಗ ಸಚಿವರ ಮಂಡಳಿಯ ಸಭೆಯಲ್ಲಿ ಪಾಲ್ಲೊಳ್ಳಲು ಎರಡು ದಿನಗಳ ಭೇಟಿಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ರಷ್ಯಾದ ಮಾಸ್ಕೋ ತಲುಪಿದ್ದಾರೆ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಕುರಿತು ಎಸ್ಸಿಒ ಸಭೆಯಲ್ಲಿ ಅವರು ವಿವಿಧ ವಿಷಯಗಳನ್ನು ಪ್ರಸ್ತಾಪ ಮಾದಲಿದ್ಲಾರೆ ರಷ್ಯಾ ಸೇರಿದಂತೆ ವಿವಿಧ ದೇಶಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಚೇನಾ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸುವ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಖಚಿತವಾಗಿಲ್ಲ ಫ್ರೆಂಚ್ ರಕ್ಷಣಾ ಸಚಿವೆ ಫ್ಲಾರೆನ್ಸ್ ಫರ್ಲಿ ಅವರು ನಾಳೆ ಭಾರತಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ ಅಂಬಾಲ ವಾಯುನೆಲೆಯಲ್ಲಿ ಭಾರತೀಯ ವಾಯುಸೇನೆಗೆ ರಫೇಲ್ ಯುದ್ದ ವಿಮಾನ ಅಧಿಕೃತವಾಗಿ ಸೇರ್ಪಡೆಯಾಗಲಿರುವ ಮೊದಲ ತಂಡದ ಕಾರ್ಯಕ್ರಮದಲ್ಲಿ ಅವರು ಪಾಲ್ಲೊಳ್ಳಲಿದ್ದಾರೆ

ಇದೇ ವೇಳೆ ಫ್ರೆಂಚ್ ರಕ್ಷಣಾ ಸಚಿವೆ ಫ್ಲಾರೆನ್ಸ್ ಫರ್ಲಿ ಅವರು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ರಾಷ್ತೀಯ ಭದ್ರತಾ ಸಲಹೆಗಾರ ಅಜೀತ್ ದೊವಲ್ ಅವರನ್ನು ಭೇಟಿ ಮಾಡಿ ರಕ್ಷಣಾ ಸಹಭಾಗೀತ್ವ ಭಾರತ ಮತ್ತು ಪೆಸಿಫಿಕ್ ವಲಯದಲ್ಲಿ ಭದ್ರತೆ ಭಯೋತ್ಪಾದನೆ ವಿರುದ್ದ ಜಂಟಿ ಕಾರ್ಯಾಚರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ

ಮತ್ತೆ ನಾಲ್ಕು ವರ್ಷಗಳು ಎಂದು ಆರಂಭವಾಗುವ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ನ್ನು ಹೂಸ್ಬನ್ ಎನ್ಜಿಅರ್ ಮೈದಾನದಲ್ಲಿ ಇಬ್ಬರು ನಾಯಕರು ನಡೆದು ಹೋಗುತ್ತಿರುವ ವಿಡಿಯೋ ಇದಾಗಿದೆ